ಬ್ರಹ್ಮುತ್ರ ನದಿಯ ದಕ್ಷಿಣ ಮತ್ತು ಉತ್ತರ ದಂಡೆಯ ಜನರಿಗೆ ಈ ರೈಲು ಸೇತುವೆ ಸಂಪರ್ಕ ಕೊಂಡಿಯಾಗಲಿದೆ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ

ದೇವೇಗೌಡ ಈ ಯೋಜನೆಗೆ ಶಂಕುಸ್ವಾಪನೆ ನೆರವೇರಿಸಿದ್ದರು

ಭಾರತ ರತ್ನ ಪುರಸ್ನತ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ಸದ್ಯವ್ ಅಟಲ್ ಅನ್ನು ಇಂದು ದೇಶಕ್ತೆ ಸಮರ್ಪಣೆಯಾಗಲಿದೆ ದೆಹಲಿಯ ರಾಜ್ಫಾಟ್ ಸಮೀಪ ನಿರ್ಮಿಸಲಾಗಿರುವ ಸಮಾಧಿಗೆ ದೇಶದ ವಿವಿಧ ಭಾಗಗಳ ವಿಶೇಷ ಕಲ್ಲುಗಳನ್ನು ಬಳಸಲಾಗಿದೆ ವೈವಿಧ್ಯತೆಯಲ್ಲಿ ಏಕತೆ ಸಂದೇಶಕ್ಕೆ ಈ ಸಮಾಧಿಯಲ್ಲಿ ಹೆಚ್ಚನ ಒತ್ತು ನೀಡಲಾಗಿದೆ

ಜತೆಗೆ ನವರಸಗಳು ನವರತ್ನಗಳು ಮತ್ತು ನವಗ್ರಹಗಳನ್ನು ಪ್ರತಿನಿದಿಸುತ್ತಿದ್ದು

ಆನ್ಲ್ಲೆನ್ ಸಾಮಾಜಿಕ ಜಾಲತಾಣಗಳ ದುರುಪಯೋಗ ತಡೆಯುವ ಉದ್ದೇತದಿಮದ ಮಾಹಿತಿ ತಂತ್ರಜ್ಞಾನ ಕಾಯ್ದೆಗೆ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ

ವಿದ್ದುತ್ ವಲಯದಲ್ಲಿ ಕ್ರಾಂತಿಯ ಅವಶ್ವಕತೆಯಿದ್ದು ಡಿಸ್ಕಾಂಗಳ ಉತ್ತಮ ಆರೋಗ್ಟ ಇಂಧನ ಸಂರಕ್ಷಣೆಗೆ ಉತ್ತೇಜನ ಸುಲಭ ಹಾಗೂ ಕಾಗದರಹಿತ ಬಿಲ್ ಪಾವತಿಯಲ್ಲಿ ಸುಧಾರಣೆ ಮಾಡಲಾಗುವುದು ಎಂದು ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಗ್ರಾಹಕರು ತಮ್ಮ ತಿಂಗಳ ವಿದ್ದುತ್ ಬಿಲ್ಅನ್ನು ಅವರ ಅನುಕೂಲಕ್ಷೆ ತಕ್ಕಂತೆ ಪಾವತಿಸಬಹುದಾಗಿದೆ ಸ್ಮಾರ್ಟ್ ಫ್ರೀಪೇಯ್ಡ್ ಮೀಟರ್ ತಯಾರಿಕೆಯಿಂದ ಕೌಶಲ್ಲಯುಕ್ತ ಯವಕರಿಗೆ ಉದ್ಲೋಗವೂ ದೊರೆಯಲಿದೆ ಎಂದು ಸಚಿವಾಲಯ ತಿಳಿಸಿದೆ ಹೈದರಾಬಾದ್ನಲ್ಲಿ ನಡೆದ ನಾಲ್ಕು ದಿನಗಳ ಸದರನ್ ಸೋಜಮ್ಗೆ ನಿನ್ನೆ ತೆರೆ ಬಿದ್ದಿದ್ದು ಅಧಿಕೃತ ದಕ್ಷಿಣ ಪ್ರವಾಸದಲ್ಲಿದ್ದ ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೈದರಾಬಾದ್ನ ರಾಷ್ಷಪತಿ ನಿಲಯಂನಲ್ಲಿ ನಿನ್ನೆ ಗೃಹ ಔತಣಕೂಟದ ನಂತರ ದೆಹಲಿಗೆ ವಾಪಸ್ವಾದರು

ನಿನ್ನೆ ಅವರು ಕ್ಲಾಸ್ಕೇಡ್ ಪಮಾಟಮ್ ಹಾಗೂ ರಾಕ್ಗಾರ್ಡನ್ ಉದ್ವಾಟಿಸಿದರು

ಈ ಸಂಬಂಧ ದೂರ ದಾಖಲಾದ ಬಳಿಕ ರಾಷ್ಷೀಯ ವಿರೋಧಿ ಲಾಭದಾಯಕ ಪ್ರಾಧಿಕಾರ ಈ ಪ್ರಕರಣವನ್ನು ಬೆಳಕಿಗೆ ತಂದಿದೆ

ಕ್ಕಷಿ ವಲಯವನ್ನು ಬಲಬಡಿಸುವ ಕುರಿತಂತೆ ಸರ್ಕಾರದ ಮುಂದೆ ನಿರಂತರ ಸವಾಲುಗಳಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ಅಭಿಪ್ರಾಯಪಟ್ಟದ್ದಾರೆ ದೇಶದ ಆರ್ಥಿಕತೆ ಕುರಿತು ಆಕಾಶವಾಣಿಗೆ ಸಂದರ್ತನ ನೀಡಿರುವ ಅರುಣ್ ಜೇಟ್ಲ ರೈತರು ಹೆಚ್ಚಿನ ಹಣವನ್ನು ಗಳಿಸಲು ಅನುವು ಮಾಡಿಕೊಡುವ ಉಪ್ರಕ್ರಮಗಳನ್ನು ಪರಿಚಯಿಸುವ ಅಗತ್ತವಿದೆ ಎಂದು ಪ್ರತಿಪಾದಿಸಿದ್ದಾರೆ ನೀರಾವರಿ ಮತ್ತು ಗ್ರಾಮೀಣ ಮೂಲಭೂತ ಸೌಕರ್ಯಗಳಲ್ಲಿ ಹೆಚ್ಚಿನ ಹೂಡಿಕೆ ಮಾಡುವುದು ಹಾಗೂ ರೈತರಿಗೆ ಖರೀದಿ ಮತ್ತು ಆದಾಯದಲ್ಲಿ ಬೆಂಬಲ ಒದಗಿಸುವುದು ಅಗತ್ಲವಾಗಿದೆ ಎಂದು ಹೇಳಿದ್ದಾರೆ ಇದೇ ವೇಳೆ ಪ್ರಸಕ್ತ ವರ್ಷದಲ್ಲಿ ಹಣಕಾಸು ಕೊರತೆಯ ಗುರಿಯನ್ನು ಸರ್ಕಾರ ಸಾಧಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ವಿತ್ತ ಸಚಿವರು ಭರವಸೆ ವ್ಲಕ್ತಪಡಿಸಿದ್ದಾರೆ ಆದಾಗ್ಲೂ ಪ್ರಯಾಣಿಕರ ವಾಹನ ದೂರ ಸಂಪರ್ಕ ರಿಯಲ್ ಎಸ್ಸೇಟ್ ಮತ್ತು ವಿಮಾನಯಾನ ಕ್ಷೇತ್ರದಲ್ಲಿನ ಇತ್ತೀಚಿಗಿನ ಮಾರಾಟದ ಬಗ್ಗೆ ಸರ್ಕಾರದ ಆದಾಯ ದೃಷ್ಟಿಯಿಂದ ನಿಕಟ ನಿಗಾ ಇಟ್ಟದೆ ಎಂದು ಅವರು ಹೇಳಿದ್ದಾರೆ ಭಾರತ ಅಫಫಾನಿಸ್ತಾನ ಮತ್ತು ಇರಾನ್ ಒಳಗೊಂಡ ತ್ರಿಲಟೆರಲ್ ಚಬಹರ್ ಒಪ್ಪಂದ ಅನುಷ್ಠಾನ ಕುರಿತಾದ ಸಮಿತಿಯ ಮೊದಲ ಸಭೆ ಜಂಟ ಕಾರ್ಯದರ್ಶಿ ಮತ್ತು ಮಹಾನಿರ್ದೇಶಕರನ್ನೊಳಗೊಂಡ ನಿಯೋಗ ಮಟ್ಲದ ಸಭೆ ಇರಾನ್ ನ ಚಬಹರ್ ನಲ್ಲಿ ನಿನ್ನೆ ನಡೆದಿದೆ

ಸಂತ್ರಸ್ತರಲ್ಲಿ ಹೆಚ್ಚನವರು ನಾಗರಿಕರೆಂದು ಅವರು ಹೇಳಿದ್ದಾರೆ ಯಾರೂ ಇದುವರೆಗೂ ಈ ದಾಳಿಯ ಹೊಣೆಯನ್ನು ಹೊತ್ತಿಲ್ಲ

ದೇಶ ಮತ್ತು ವಿದೇಶಾದ್ಯಂತ ಇಂದು ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ ಯೇಸುಕ್ರಿಸ್ತನ ಜನ್ಮದಿನದ ಸ್ಕರಣಾರ್ಥ ವಿಶ್ವದಾದ್ಯಂತ ತ್ರೈಸ್ತ ಸಮುದಾಯ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಹಬ್ಬದ ಪ್ರಯುಕ್ತ ತ್ರೈಸ್ತ ಬಾಂಧವರು ತಮ್ಮ ಮನೆಗಳು ಹಾಗೂ ಚರ್ಚ್ಗಳನ್ನು ತ್ರಿಸ್ಮಸ್ ಟ್ರೀ ಮತ್ತು ವಿದ್ಯುತ್ ದೀಪಗಳಿಂದ ಕೃಂಗರಿಸುತ್ತಾರೆ ಹಾಗೆಯೇ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುವ ಜತೆಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಉಪರಾಷ್ಟಪತಿ ಎಂ ವೆಂಕಯ್ದ ನಾಯ್ದ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಲ್ಲಿ ಸಾಲಮನ್ನಾ ಹೆಸರಿನಲ್ಲಿ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆಂದು ಬಿಜೆಪಿ ಹಿರಿಯ ಮುಖಂಡ ಕೇಂದ್ರ ಸಚಿವ ಪ್ರಕಾಶ್ ಜವಾಡೇಕರ್ ದೆಹಲಿಯಲ್ಲಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ರೈತರ ಸಾಲಮನ್ನಾ ಮಾಡುವುದಾಗಿ ಫೋಷಣೆ ಮಾಡಿರುವ ಸರ್ಕಾರ ಇದುವರೆಗೂ ಯಾವುದೇ ಸಾಲವನ್ನು ಮನ್ನಾ ಮಾಡಿಲ್ಲ ಛತ್ತೀಸ್ಫಡ ರಾಜಸ್ತಾನ ಮಧ್ಯಪ್ರದೇಶ ಪಂಜಾಬ್ ರಾಜ್ಯದಲ್ಲಿಯೂ ಸಾಲಮನ್ನಾ ಘೋಷಣೆ ಮಾಡಿ ರೈತರನ್ನು ಮೋಸಗೊಳಿಸುವ ಯತ್ನ ಮಾಡುತ್ತಿದ್ದಾರೆಂದು ಅವರು ತರಾಟೆಗೆ ತೆಗೆದುಕೊಂಡರು

ಇದು ರೈತ ಸಮುದಾಯಕ್ಕೆ ಮಾಡುವ ವಂಚನೆಯಾಗಿದೆ ಎಂದು ತರಾಟೆಗೆ ತೆಗೆದುಕೊಂಡರು ಆಸ್ಟೇಲಿಯಾ ಮತ್ತು ನ್ಯೂಜಿಲೆಂಡ್ ವಿರುದ್ದದ ಏಕದಿನ ಸರಣಿಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳ ಬಿಸಿಸಿಐ ನಿನ್ನೆ ತಂಡಗಳನ್ನು ಪ್ರಕಟಿಸಿದೆ

ವಿರಾಟ್ ಕೊಹ್ಲಿ ಎರಡೂ ಪ್ರಕಾರಗಳಿಗೂ ನಾಯಕರಾಗಿ ಮುಂದುವರಿದರೆ ರೋಹಿತ್ ಶರ್ಮಾ ಉಪನಾಯಕರಾಗಿ ನೇಮಕಗೊಂಡಿದ್ದಾರೆ

ಆದರೆ ಯುವ ವಿಕೆಟ್ ಕೀಪರ್ ಬ್ಲಾಟ್ಸ್ ಮನ್ ರಿಷಭ್ ಪಂತ್ ಅವರನ್ನು ಏಕದಿನ ತಂಡದಿಂದ ಕ್ಕೆಬಿಡಲಾಗಿದೆ

ಈ ದುರಂತದಲ್ಲಿ ಸಿಲುಕಿರುವವರ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆ ಭರದಿಂದ ಸಾಗಿದೆ ರಕ್ಷಣಾ ಯೋಧರು ನಿನ್ನೆ ಮಳೆಯ ನಡುವೆಯೇ ಸಂತ್ರಸ್ತರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ